ಒಡಿಶಾದ ಬರಿಪಾಡದಲ್ಲಿ ನಿನ್ನೆ ಸಾರ್ವಜನಿಕ ಸಮಾವೇಶವನ್ನು ಉದ್ಲೇಶಿಸಿ ಮಾತನಾಡಿದ ಅವರು ಈ ಭಾಗಗಳಲ್ಲಿ ಮೂಲಸೌಕರ್ಯ ಯೋಜನೆಗಳ ಅನುಷ್ಲಾನದಿಂದಾಗಿ ಲಕ್ಷಾಂತರ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳು ಸ್ಟಷ್ಷಿಯಾಗುತ್ತಿವೆ ಎಂದರು ಕಳೆದ ನಾಲ್ಡೂವರೆ ವರ್ಷಗಳಲ್ಲಿ ಪಲವು ಮಪತ್ವದ ಯೋಜನೆಗಳನ್ನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಜಾರಿಗೊಳಿಸಲಾಗಿದೆ ಜನಸಾಮಾನ್ಯರ ಜೀವನ ಸುಗಮಗೊಳಿಸಲು ಎಲ್ಲಾ ಪ್ರಯತ್ನ ಮಾಡಲಾಗುತ್ತಿದೆ ಎಲ್ಲರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಮತ್ತು ಸಂಪೂರ್ಣ ಅಭಿವ್ಯದ್ದಿ ಎನ್ಡಿಎ ಸರ್ಕಾರದ ಗುರಿಯಾಗಿದೆ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವರು ವಿವಿಧ ಯೋಜನೆಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಬಳಿಕ ಜಾರ್ಖಂಡ್ನ ಪಲಾಮುನಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಭಾಗದ ಜನರಿಗೆ ವಸತಿ ಕಲ್ಪಿಸಲಾಗುತ್ತಿದೆ

ಜಾರಿ ನಿರ್ದೇಶನಾಲಯದ ಮನವಿ ಅರ್ಜಿಯನ್ನು ವಿಚಾರಣೆ ನಡೆಸಿದ ನಂತರ ಸಿಬಿಐ ವಿಶೇಷ ನ್ಯಾಯಾಧೀಶ ಅರವಿಂದ್ ಕುಮಾರ್ ಈ ಆದೇಶ ಪ್ರಕಟಿಸಿದ್ದಾರೆ

ಪ್ರಯಾಣಿಕರನ್ನು ವೈಮಾನಿಕವಾಗಿ ಸ್ಥಳಾಂತರಿಸಲು ಜಿಲ್ಲಾಡಳಿತ ಸೇನೆಯೊಂದಿಗೆ ಸ್ಕ್ರಿಯವಾಗಿ ಶ್ರಮಿಸುತ್ತಿದೆ

ಹಿಮಾಚಲ ಪ್ರದೇಶದ ಕುಲು ಚಂಬಾ ಕಿನ್ನೌರ್ ಮತ್ತು ಲಾಹೋಲ್ ಸೇರಿದಂತೆ ಪಲವೆಡೆ ಶೀತಗಾಳಿ ಮತ್ತು ಹಿಮಪಾತ ಮುಂದುವರಿದಿದೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಭಾರಿ ಹಿಮ ಸುರಿಯುವಿಕೆ ಮತ್ತು ಮಳೆ ಬೀಳುವ ಮುನ್ಲೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಉತ್ತರಾಖಂಡದ ಕೇದಾರನಾಥ್ ಬದರಿನಾಥ್ ಸೇರಿದಂತೆ ಪಲವು ಭಾಗಗಳಲ್ಲಿ ಹಿಮವಾತ ಸಂಭವಿಸಿದೆ ಉತ್ತರ ಕಾಶಿ ಚಮೋಲಿ ರುದ್ರ ಪ್ರಯಾಗ್ ಭಾಗೇಶ್ವರಿ ಪಿಥೋರ್ಗಢ ಮುಂತಾದ ಪ್ರದೇಶಗಳಲ್ಲಿ ಇಂದು ಭಾರಿ ಹಿಮಪಾತ ಮತ್ತು ಮಳೆ ಬೀಳುವ ಸಾಧ್ಯತೆಯಿದೆ

ದೆಹಲಿಯಲ್ಲಿ ನಿನ್ನೆ ವಾತಾವರಣ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಮಾಲಿನ್ಯ ಮಟ್ಟವು ಕಡಿಮೆಯಾಗಿದೆ ಪಬೂಕ್ ಚಂಡಮಾರುತ ಇಂದು ಸಂಜೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಅಪ್ಪಳಿಸುವ ಸಾಧ್ಯತೆ ಇರುವುದರಿಂದ ಪವಾಮಾನ ಇಲಾಖೆ ಈ ದ್ವೀಪಗಳಲ್ಲಿ ಆರೆಂಜ್ ಮೆಸೇಜ್ ಮುನ್ನೆಚ್ವರಿಕೆ ನೀಡಿದೆ

ಮೀ ವೇಗದಲ್ಲಿ ಉತ್ತರಕ್ಕೆ ವಾಯವ್ಯಾಭಿಮುಖವಾಗಿ ಸಾಗಿದೆ ಎಂದು ಮೊರ್ಟ್ ಜ್ಲೇರ್ನ ಹವಾಮಾನ ಕಛೇರಿ ತಿಳಿಸಿದೆ

ಮೀ ದೂರದಲ್ಲಿ ಅಂಡಮಾನ ಸಮುದ್ರ ಮತ್ತು ನೆರೆಯ ಪ್ರದೇಶಗಳಲ್ಲಿ ಚಂಡಮಾರುತ ಕೇಂದ್ರೀಕೃತವಾಗಿದೆ ಇಂದು ಬೆಳಿಗ್ಗಿನಿಂದಲೇ ಅಂಡಮಾನ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ದ್ವೀಪಗಳ ನಡುವೆ ಸಂಚರಿಸುವ ಪಡಗುಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ಜನರು ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಸೂಚಿಸಿರುವ ಮೊಲೀಸರು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ

ಅಬುಧಾಬಿಯಲ್ಲಿ ಇಂದು ನಡೆಯಲಿರುವ ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಎಎಫ್ಸಿ ಏಷ್ಯಾ ಕಪ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಥಾಯ್ಲೆಂಡ್ ವಿರುದ್ಧ ಸೆಣಸಲಿದೆ

ಗೂಪ್ ಎ ಭಾರತದೊಂದಿಗೆ ಥಾಯ್ಲೆಂಡ್ ಬಹ್ರೈನ್ ಪಾಗೂ ಯುಎಇ ತಂಡಗಳಿವೆ